ಅಪರೂಪದ ಕಾಯಿಲೆಗಳ ತಡೆಗಟ್ಟುವಿಕೆ ಹಾಗೂ ನಿರ್ವಹಣೆಗೆ ರಾಷ್ಷೀಯ ನೀತಿಗೆ ಕೇಂದ್ರ ಆರೋಗ್ನ ಸಚಿವ ಡಾ

ಈ ವೇಳೆ ಅವರು ಪರೀಕ್ಷೆ ಪತ್ತೆ ಚಿಕಿತ್ಸೆ ಕೋವಿಡ್ ಸೂಕ್ತ ವರ್ತನೆ ಪಾಲನೆ ಹಾಗೂ ಲಸಿಕೆ ಪಡೆಯುವ ಪಂಚಸೂತ್ರಗಳನ್ನು ಪ್ರತಿಯೊಬ್ಬರು ಅಳವಡಿಸಿಕೊಳ್ಳುವ ಮೂಲಕ ಕೋವಿಡ್ ಸೋಂಕು ನಿಯಂತ್ರಣ ಮಾಡಲು ಸಾಧ್ದ ಎಂದು ಅವರು ಹೇಳಿದ್ದಾರೆ

ಕಂಟೈನ್ಮೆಂಟ್ ವಲಯಗಳಲ್ಲಿ ಕಟ್ಟನಿಟ್ಟನ ಕ್ರಮಗಳನ್ನು ಕೈಗೊಳ್ಳಬೇಕು ಸಕ್ರಿಯ ಪ್ರಕರಣಗಳು ಹೆಚ್ಚುತ್ತಿರುವ ಕಡೆ ಸಮುದಾಯದ ಸ್ವಯಂಸೇವಕರನ್ನು ಬಳಸಿಕೊಂಡು ಜನರಲ್ಲಿ ಅರಿವು ಮೂಡಿಸಬೇಕು ರಾಜ್ಯಗಳು ಸೋಂಕು ತಡೆಗಟ್ಟಲು ಸಮಗ್ರ ಕಾರ್ಯಕ್ರಮಗಳನ್ನು ರೂಪಿಸಬೇಕು ಎಂದು ಅವರು ತಿಳಿಸಿದ್ದಾರೆ ಸೋಂಕು ತಡೆಯುವ ನಿಟ್ಟನಲ್ಲಿ ಕೋವಿಡ್ ಸೂಕ್ತ ವರ್ತನೆ ಪಾಲನೆ ಕಡ್ಡಾಯವಾಗಿದೆ ಮುಂದಿನ ದಿನಗಳಲ್ಲಿ ಆಸ್ಪತ್ರೆಗಳಲ್ಲಿ ಹಾಸಿಗೆ ಪರೀಕ್ಷಾ ಸೌಲಭ್ಯ ಸಕಾಲಕ್ಕೆ ಚಿಕಿತ್ಸೆ ಸಿಗುವಂತೆ ನೋಡಿಕೊಳ್ಳಬೇಕಾಗಿದೆ ಎಂದು ಅವರು ಹೇಳಿದ್ದಾರೆ ಆರೋಗ್ಯ ಕ್ಷೇತ್ರದಲ್ಲಿನ ಮೂಲ ಸೌಕರ್ಯಗಳಾದ ಆಕ್ಸಿಜನ್ ವೆಂಟೀಲೇಟರ್ಗಳನ್ನು ಪೆಚ್ಚಿಸುವ ಮೂಲಕ ಕೋವಿಡ್ ಸೋಂಕಿನಿಂದ ಮೃತಪಡುತ್ತಿರುವವರ ಸಂಖ್ಯೆಯನ್ನು ಕಡಿಮೆ ಮಾಡಬೇಕು ಆಸ್ಪತ್ರೆ ಅಥವಾ ಮನೆಗಳಲ್ಲಿ ಚಿಕಿತ್ಸೆ ಪಡೆಯಲು ಬಯಸಿದರೆ ಅದಕ್ಕೆ ತಕ್ಕ ಸೌಲಭ್ಯ ಕಲ್ಪಿಸಬೇಕು ಎಂದು ಸಪ ಅವರು ಹೇಳಿದ್ದಾರೆ ಮಹಾರಾಷ್ಟದಲ್ಲಿ ಕೊರೋನಾ ಸೋಂಕು ಪ್ರಕರಣ ನಿತ್ಕ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಕೇಂದ್ರ ಆರೋಗ್ಯ ತಂಡವನ್ನು ಕಳುಹಿಸಿ ಪರಿಶೀಲಿಸಲಾಗುವುದು ಅದೇ ರೀತಿ ಪಂಜಾಬ್ ಚತ್ತೀಸ್ಗಢದಲ್ಲೂ ಕೋವಿಡ್ ಸೋಂಕಿನಿಂದ ಮೃತಪಟ್ಟವರ ಸಂಖ್ಯೆಯನ್ನು ಕಡಿಮೆ ಮಾಡುವ ಅಗತ್ಯವಿದೆ ಎಂದು ಪ್ರಧಾನಿ ಹೇಳಿದ್ದಾರೆ

ಈ ರಾಜ್ಯಗಳಲ್ಲಿ ಸೋಂಕು ತಡೆಗಟ್ಟಲು ಅಗತ್ಯ ಕ್ರಮ ತೆಗೆದುಕೊಳ್ಳಬೇಕು ಎಂದು ಅವರು ತಿಳಿಸಿದ್ದಾರೆ ಸೋಂಕು ತಡೆಗಟ್ಟವ ನಿಟ್ಟನಲ್ಲಿ ರಾಜ್ಯಗಳು ಮತ್ತು ಸೋಂಕು ಪೆಚ್ಚುತ್ತಿರುವ ಜಿಲ್ಲೆಗಳಲ್ಲಿ ಸಮರೋಪಾದಿಯಲ್ಲಿ ಕೊರೋನಾ ತಡೆಗೆ ಕ್ರಮಕೈಗೊಳ್ಳಬೇಕು ಎಂದು ಅವರು ಹೇಳಿದ್ದಾರೆ ಇದೇ ವೇಳೆ ಸೋಂಕು ತಡೆಗಟ್ಟಲು ಕೈಗೊಂಡಿರುವ ಕ್ರಮಗಳು ಪಾಗೂ ಲಸಿಕೆ ನೀಡಿಕೆಯ ಕುರಿತು ಅಧಿಕಾರಿಗಳು ಪ್ರಧಾನಮಂತ್ರಿಯವರಿಗೆ ಪ್ರಾತ್ವಕ್ಷಿಕೆ ನೀಡಿದರು ಸಭೆಯಲ್ಲಿ ಪ್ರಧಾನಮಂತ್ರಿಗಳ ಪ್ರಧಾನ ಕಾರ್ಯದರ್ಶಿ ಕೇಂದ್ರ ಸಂಪುಟ ಕಾರ್ಯದರ್ಶಿ ಗೃಪ ಕಾರ್ಯದರ್ಶಿ ಸಬಲೀಕರಣ ಗುಂಪಿನ ಅಧ್ಯಕ್ಷರು ಆರೋಗ್ಯ ಕಾರ್ಯದರ್ಶಿ ಸೇರಿದಂತೆ ಇನ್ನಿತರರು ಇದ್ದರು

ನೀತಿ ವಿವರಗಳನ್ನು ಆರೋಗ್ಕ ಮತ್ತು ಕುಟುಂಬ ಕಲ್ಯಾಣ ಸಜಿವಾಲಯದ ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡಲಾಗಿದೆ ಅಪರೂಪದ ಕಾಯಿಲೆಗಳ ತಡೆಗಟ್ಟುವಿಕೆ ಮತ್ತು ನಿರ್ವಹಣೆಗೆ ಸಂಬಂಧಿಸಿದಂತೆ ಸಮಗ್ರ ನೀತಿ ರೂಪಿಸುವ ಸಂಬಂಧ ಕಳೆದ ಕೆಲವು ಸಮಯಗಳಿಂದ ವಿವಿಧ ಪಾಲುದಾರರು ಆಗ್ರಹಿಸುತ್ತಾ ಬಂದಿದ್ದರು ಎಂದು ನಮ್ಮ ಬಾತ್ಮೀದಾರರು ವರದಿ ಮಾಡಿದ್ದಾರೆ ರಾಷ್ಟೀಯ ಒಕ್ಕೂಟದ ಸಹಾಯದಿಂದ ಸ್ವಳೀಯ ಸಂಶೋಧನೆಗಳ ಮೇಲೆ ಪೆಚ್ಚಿನ ಗಮನವನ್ನು ಹೊಂದಿರುವ ಅಪರೂಪದ ಕಾಯಿಲೆಗಳಿಗೆ ಚಿಕಿತ್ಸೆಯ ಅಧಿಕ ವೆಚ್ಚವನ್ನು ಕಡಿಮೆ ಮಾಡುವ ಗುರಿಯನ್ನು ಅಪರೂಪದ ಕಾಯಿಲೆಗಳ ನೀತಿ ಹೊಂದಿರುತ್ತದೆ ಪಶ್ಚಿಮ ಬಂಗಾಳದ ಮೂರನೇ ಪಂತ ಪಾಗೂ ಅಸ್ಲಾಂನ ಮೂರನೇ ಪಾಗೂ ಕೊನೆಯ ಪಂತ ಮತ್ತು ತಮಿಳುನಾಡು ಕೇರಳ ಪಾಗೂ ಕೇಂದ್ರಾಡಳಿತ ಪ್ರದೇಶ ಮದುಚೇರಿ ವಿಧಾನಸಭಾ ಚುನಾವಣಾ ಬಹಿರಂಗ ಪ್ರಚಾರಕ್ಕೆ ತೆರೆ ಬಿದ್ದಿದೆ

ಇದಕ್ಕೂ ಮುನ್ನ ಅಸ್ಲಾಂನಲ್ಲಿ ಬಿಜೆಪಿಯ ಹಿರಿಯ ನಾಯಕ ಪಾಗೂ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮುಖ್ಯಮಂತ್ರಿ ಸರ್ಬಾನಂದ ಸೋನಾವಾಲ್ ರಾಜ್ಯ ಬಿಜೆಪಿ ಅಧ್ಯಕ್ಷ ರಂಜಿತ್ ಕುಮಾರ್ ದಾಸ್ ಸಚಿವ ಹಿಮಂತಬಿಸ್ವಾ ಶರ್ಮ ಅವರು ಎನ್ಡಿಎ ಅಭ್ಯರ್ಥಿಯ ಪರ ಮತ ಯಾಚಿಸಿದರು ಅಸ್ಲಾಂ ಜತಿಯಾ ಪರಿಷತ್ನ ಅಧ್ಯಕ್ಷ ಲೊರಿನ್ಜ್ಕೋತಿ ಗೊಗಯ್ ಎಐಯುಡಿಎಫ್ ಅಧ್ಯಕ್ಷ ಬದುದ್ದೀನ್ ಅಜ್ಮಲ್ ಪಾಗೂ ಓರಿಯ ಕಾಂಗ್ರೆಸ್ ನಾಯಕರು ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷ ರಿಮನ್ಜೊರಾ ಸಂಸದ ಗೌರವ್ ಗೊಗಯ್ ಚುನಾವಣಾ ಪ್ರಚಾರ ನಡೆಸಿದರು ಕೇರಳದಲ್ಲಿ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಎಲ್ಡಿಎಫ್ ನಾಯಕ ಪಾಗೂ ಮುಖ್ಯಮಂತ್ರಿ ಪಿನರಾಯ್ ವಿಜಯನ್ ಪ್ರಚಾರ ನಡೆಸಿದರು

ಪಶ್ಚಿಮ ಬಂಗಾಳದಲ್ಲಿ ಪ್ರಚಾರ ಬಿರುಸುಗೊಂಡಿದೆ ಬಿಜೆಪಿ ತ್ಯಣಮೂಲ ಕಾಂಗ್ರೆಸ್ ಸಂಯುಕ್ತ ಮೋರ್ಚಾ ತಮ್ಮ ತಮ್ಮ ಅಭ್ಯರ್ಥಿಗಳ ಪರ ಪ್ರಚಾರ ನಡೆಸಿದರು ತಮಿಳುನಾಡು ಪಾಗೂ ಮದುಚೇರಿಯಲ್ಲಿ ವಿವಿಧ ಪಕ್ಷಗಳು ಚುನಾವಣಾ ಪ್ರಚಾರ ನಡೆಸಿದರು

ವಿಶ್ವದಲ್ಲಿ ಅತಿ ಕಡಿಮೆ ಸಮಯದಲ್ಲಿ ಹೆಚ್ಚಿನ ಮಂದಿಗೆ ಲಸಿಕೆ ಹಾಕಿದ ದೇಶದ ಪೈಕಿ ಭಾರತವೂ ಕೂಡ ಒಂದು

ಮೃತಪಟ್ಟ ಯೋಧರ ಪೈಕಿ ಸಿಆರ್ಪಿಎಫ್ ಜಿಲ್ಲಾ ಮೀಸಲು ಪಡೆಗೆ ಸೇರಿದ ಯೋಧರಾಗಿದ್ದಾರೆ ಕೇಂದ್ರ ಗ್ಲಹಸಚಿವ ಅಮಿತ್ ಶಾ ಚತ್ತೀಸ್ಗಢದ ಮುಖ್ಯಮಂತ್ರಿ ಭೂಪೇಶ್ ಬಗೇಲ್ ಅವರೊಂದಿಗೆ ದೂರವಾಣಿ ಮೂಲಕ ಚರ್ಚೆ ನಡೆಸಿದ್ದಾರೆ ಅಲ್ಲದೇ ಸಿಆರ್ಪಿಎಫ್ ಮಹಾ ನಿರ್ದೇಶಕ ಕುಲದೀಪ್ ಸಿಂಗ್ ಅವರೊಂದಿಗೂ ಘಟನೆ ಕುರಿತು ಮಾಹಿತಿ ಪಡೆದಿದ್ದಾರೆ ಚಕ್ತೀಸ್ಫಡದಲ್ಲಿ ಮಾವೋವಾದಿಗಳೊಂದಿಗೆ ನಡೆದ ಎನ್ಕೌಂಟರ್ನಲ್ಲಿ ಹುತಾತ್ತರಾದ ಯೋಧರಿಗೆ ರಾಷ್ಷಪತಿ ರಾಮನಾಥ್ ಕೋವಿಂದ್ ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರಮೋದಿ ಅವರು ಕೂಡ ಸಂತಾಪ ವ್ಯಕ್ತಪಡಿಸಿದ್ದು ಯೋಧರ ಬಲಿದಾನ ವ್ಯರ್ಥವಾಗಲು ಬಿಡುವುದಿಲ್ಲ ಎಂದು ಹೇಳಿದ್ದಾರೆ ಗಾಯಗೊಂಡಿರುವ ಎಲ್ಲಾ ಯೋಧರು ಶೀಘವಾಗಿ ಚೇತರಿಸಿಕೊಳ್ಳಲಿ ಎಂದು ಪಾರೈಸಿದ್ದಾರೆ ಗೀತಾ ಪ್ರೆಸ್ ಅಧ್ವಕ್ಷ ರಾಧೇಶ್ಯಾಮ್ಖೇಮ್ಕಾ ನಿಧನಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಂತಾಪ ವ್ವಕ್ತಪಡಿಸಿದರು ಸನಾತನ ಸಾಹಿತ್ಯವನ್ನು ಜನಸಾಮಾನ್ಚರ ಬಳಿಗೆ ಕೊಂಡ್ಡೊಯ್ಚುವಲ್ಲಿ ರಾಧೇಶಾಮ್ ಪ್ರಮುಖ ಪಾತ್ರ ವಹಿಸಿದ್ದರು